ಇದೇ ವೇಳೆ ಶಾಟೂಟ್ ಜಲಾಶಯ ಯೋಜನೆ ಕುರಿತಂತೆ ಪ್ರಧಾನಮಂತ್ರಿ ಪಾಗೂ ಅಲ್ಲಿನ ಅಧ್ಯಕ್ಷರ ಸಮ್ಮಖದಲ್ಲಿ ಎದೇಶಾಂಗ ಸಚಿವ ಡಾ

ಜೈಶಂಕರ್ ಮತ್ತು ಆಘಾನಿಸ್ತಾನದ ವಿದೇಶಾಂಗ ಸಚಿವ ಪನೀಫ್ ಆತ್ಮರ್ ಪರಸ್ವರ ಒಪ್ಪಂದಕ್ಕೆ ಸಹಿ ಪಾಕಿದರು ಈ ಜಲಾಶಯದಿಂದ ಕಾಬೂಲ್ ನಗರಕ್ಕೆ ಸುರಕ್ಷಿತ ಕುಡಿಯುವ ನೀರು ಮೂರೈಸುವುದರ ಜೊತೆಗೆ ಅಕ್ಷಪಕ್ಕದ ಪ್ರದೇಶಗಳಲ್ಲಿ ನೀರಾವರಿ ಜೊತೆಗೆ ವಿದ್ಯುತ್ ಉತ್ಪಾದನೆ ಮಾಡಲು ಸಪಕಾರಿಯಾಗಲಿದೆ ಭಾರತ ಮತ್ತು ಅಭ್ಯಾನಿಸ್ತಾನದ ಹೊಸ ಅಭಿವೃದ್ದಿ ಸಪಭಾಗಿತ್ವದಲ್ಲಿ ಈ ಯೋಜನೆ ಆರಂಭವಾಗಲಿದೆ

ಅಭ್ವಾನಿಸ್ತಾನದ ಸಾಮಾಜಿಕ ಅರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಭದ್ರ ಮತ್ತು ದೀರ್ಘಕಾಲದ ಬದ್ದತೆಗೆ ಇದು ಸಾಕ್ಷಿಯಾಗಿದೆ ಅಲ್ಲದೆ ಉಭಯ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿಗೂ ಒತ್ತು ನೀಡಲಿದೆ ಈ ವೇಳೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಪ್ಪಾನಿಸ್ತಾನದಲ್ಲಿ ಶಾಂತಿ ಮಾತುಕತೆಗೆ ಭಾರತ ಎಲ್ಲ ಸಪಕಾರ ನೀಡಲಿದೆ ಅಫ್ಪಾನಿಸ್ತಾನದಲ್ಲಿ ಶಾಂತಿ ಐಕ್ಕತೆ ಸುಸ್ಟಿರತೆ ಸೇರಿ ಸಮಗ್ರ ಅಭಿವೃದ್ದಿಗೆ ಸಪಕಾರಿಯಾಗಲಿದೆ

ಶಾಟೂಟ್ ಜಲಾಶಯ ನಿರ್ಮಾಣದಿಂದ ಮತ್ತಷ್ಟು ಬಾಂಧವ್ಕ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು ಅವ್ನಾನಿಸ್ತಾನದಲ್ಲಿ ಭಾರತ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಇದು ಉಭಯ ದೇತಗಳ ನಡುವೆ ಸಂಬಂಧ ವ್ಯದ್ದಿಗೆ ಸಹಕಾರಿಯಾಗಲಿದೆ ಅದರಲ್ಲೂ ಹೊಸ ಜಲಾಶಯ ಯೋಜನೆಯಿಂದ ಇನ್ನಷ್ಟು ಅಭಿವೃದ್ದಿಗೆ ನೆರವಾಗಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಮೇರಿಕಾದ ಅಧ್ವಕ್ಷ ಜೋ ಬೈಡನ್ ಆವರೊಂದಿಗೆ ದೂರವಾಣಿ ಮೂಲಕ ನಿನ್ನೆ ಮಾತುಕತೆ ನಡೆಸಿದರು ಉಭಯ ನಾಯಕರು ಭಾರತ ಅಮೇರಿಕಾ ನಡುವಿನ ಸ್ನೇಪ ಸಂಬಂಧ ವೃದ್ಧಿ ಪ್ರಾದೇಶಿಕ ವಿಷಯ ಸೇರಿದಂತೆ ಪಲವು ವಿಚಾರಗಳ ಕುರಿತು ಚರ್ಜೆ ನಡೆಸಿದರು ಕಳೆದ ಭಾನುವಾರ ಉತ್ತರಾಖಂಡ್ನ ಚಮೇಲಿ ಜಿಲ್ಲೆಯಲ್ಲಿ ಪಶಾತ್ ಓಮ ಪ್ರವಾಪದ ಬಳಿಕ ರಕ್ಷಣಾ ಕಾರ್ಯ ಚುರುಕುಗೊಳಿಸಲಾಗಿದ್ದು ಅಲ್ಲಿನ ಪರಿಶ್ಠಿತಿಯನ್ನು ಸಪಜ ಶ್ಠಿತಿಗೆ ತರಲು ಎಲ್ಲಾ ಅಗತ್ತ ತಮ ಮತ್ತು ಪ್ರಯತ್ನ ಮುಂದುವರಿದಿವೆ ಎಂದು ಕೇಂದ್ರ ಗೃಪ ಸಚಿವ ಅಮಿತ್ ತಾ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಈ ಕುರಿತು ಹೇಳಿಕೆ ನೀಡಿದ ಅವರು ರಾಜ್ಯ ಸರ್ಕಾರಕ್ಕೂ ಪ್ರವಾಪದ ಬಗ್ಗೆ ಯಾವುದೇ ಮುನ್ನೂಚನೆ ಇರಲಿಲ್ಲ ಸದ್ಯ ಪ್ರವಾಪದ ನೀರಿನ ಮಟ್ಟ ಹಿಮೆಟ್ಟಸುವ ಕೆಲಸ ಮಾಡಲಾಗಿದೆ

ರಕ್ಷಣಾ ಕಾರ್ಯ ಬಹುತೇಕ ಅಂತಿಮ ಪಂತಕ್ಕೆ ಬಂದಿದೆ ಸದ್ಯ ಯಾವುದೇ ಆತಂಕ ಇಲ್ಲ ಎಂದು ಉತ್ತರಾಖಂಡ್ ಸರ್ಕಾರ ತಿಳಿಸಿದೆ ಎಂದು ಅವರು ಹೇಳಿದರು

ಪ್ರವಾಪದಿಂದ ಪ್ರಮುಖ ಸೇತುವೆಗಳು ಕೊಜ್ಜಮೋಗಿವೆ

ರಸ್ತೆ ಸಂಪರ್ಕ ಕಳೆದುಕೊಂಡ ಗ್ರಾಮಗಳಿಗೆ ಪೆಲಿಕ್ಕಾಪ್ಟರ್ ಮೂಲಕ ಅಗತ್ಯ ಆಪಾರ ದಿಷಧಿ ಸೇರಿದಂತೆ ಇನ್ನಿಶರೆ ಮೂಲಸೌಕರ್ಯ ಪೂರೈಕೆ ಮಾಡಲಾಗುತ್ತಿದೆ

ಪರಿಪಾರ ಕಾರ್ಯದ ಬಗ್ಗೆ ಕೇಂದ್ರ ಸರ್ಕಾರ ನಿರಂತವಾಗಿ ಸಂಪರ್ಕದಲ್ಲಿದೆ ಆದೂ ಅಲ್ಲದೆ ಪ್ರಧಾನ ಮಂತ್ರಿಗಳೂ ಕೂಡ ಆಸಕ್ತಿ ವಹಿಸಿ ರಕ್ಷಣಾ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಹೇಳಿದರು

ಬಳಿಕ ರಾಜ್ಯಸಭೆಯ ಸದಸ್ಯರು ದುರಂತದಲ್ಲಿ ಸಾವನ್ನಪ್ಪಿದ ಕಾರ್ಮಿಕರಿಗೆ ಒಂದು ನಿಮಿಷ ಮೌನ ಅಚರಿಸಿದರು

ಇದೀಗ ಈ ಪ್ರಮಾಣ ಕ್ಕೆ ಕುಸಿದಿದೆ

ನೀತಿ ಆಯೋಗದ ಸದಸ್ಯ ಡಾ

ಜೆನ್ನೈನ ಎಂ